ಸುಧಾಕರ್ ಆತ್ತನಿರ್ಭರ್ ಭಾರತ ಅಭಿಯಾನದ ಗುರಿ ಕೇವಲ ಭೌತಿಕ ಸ್ವಾವಲಂಬನೆಗೆ ಸೀಮಿತವಾಗದೆ ಇದು ಬಹು ಆಯಾಮಗಳನ್ನು ಒಳಗೊಂಡಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ದೆಹಲಿಯ ಜವಾಪರ್ಲಾಲ್ ನೆಹರು ವಿಶ್ವವಿದ್ಯಾಲಯದ ಆವರಣದಲ್ಲಿ ನಿರ್ಮಿಸಿರುವ ಸ್ನಾಮಿ ವಿವೇಕಾನಂದ ಪ್ರತಿಮೆಯನ್ನು ವಿಡಿಯೋ ಕಾನ್ವರನ್ಸ್ ಮೂಲಕ ನಿನ್ನೆ ಅನಾವರಣಗೊಳಿಸಿದ ಪ್ರಧಾನಮಂತ್ರಿ ರಾಷ್ಟವು ಚಿಂತನೆ ಆಚರಣೆ ಮತ್ತು ಸಂಪನ್ನೂಲಗಳಲ್ಲಿ ಸ್ನಾವಲಂಬಿಯಾದಾಗ ಮಾತ್ರ ಆತ್ತನಿರ್ಭರ ಭಾರತ ಅಭಿಯಾನದ ಗುರಿ ಈಡೇರಲಿದೆ ಎಂದರು ಜೆಎನ್ಯು ವಿಶ್ವವಿದ್ಯಾಲಯದಲ್ಲಿ ಸ್ಲಾಮಿ ವಿವೇಕಾನಂದ ಪ್ರತಿಮೆ ಅನಾವರಣದ ಮೂಲಕ ಬಲಿಷ್ಟ ಮತ್ತು ಸಮ್ನದ್ಲ ಭಾರತ ನಿರ್ಮಿಸುವ ವಿವೇಕಾನಂದ ಅವರ ಕನಸು ಸಾಕಾರಗೊಳ್ಳಲು ಸ್ಪೂರ್ತಿ ದೊರೆಯಲಿದೆ ಎಂದು ಪ್ರಧಾನಮಂತ್ರಿ ತಿಳಿಸಿದರು

ಯಾವುದೇ ಚಿಂತನೆಯು ದೇಶದ ಹಿತಾಸಕ್ತಿಗೆ ಪೂರಕವಾಗಿರಬೇಕು ಎಂದ ಪ್ರಧಾನಿ ಸ್ವಾತಂತ್ರ್ಯ ಹೋರಾಟ ಸಂದರ್ಭ ಹಾಗೂ ತುರ್ತು ಪರಿಸ್ಲಿತಿ ವೇಳೆಯಲ್ಲಿ ಇದೇ ಮನೋಭಾವ ಕಾಣಬಹುದಾಗಿತ್ತು ಎಂದರು ಯಾವುದೇ ಚಿಂತನೆಯನ್ನು ಪ್ರಶ್ನೆ ಮಾಡದೇ ಒಪ್ಪಿಕೊಳ್ಳಬೇಡಿ ಎಂದು ಯುವಜನರಿಗೆ ಕರೆ ನೀಡಿದ ಪ್ರಧಾನಮಂತ್ರಿ ಯಾವುದೇ ಅಂತಿಮ ತೀರ್ಮಾನಕ್ಕೆ ಬರುವ ಮುನ್ನ ಸಾಕಷ್ಟು ಚರ್ಚೆ ಮತ್ತು ಆರೋಗ್ಗಕರ ಸಂವಾದ ನಡೆಸುವುದು ಸೂಕ್ತ ಎಂದರು ಆತ್ನನಿರ್ಭರ್ ಭಾರತ ಪ್ಲಾಕೇಜ್ ಸಮಾಜದ ಎಲ್ಲ ವರ್ಗದವರಿಗೆ ಸಹಾಯ ಮಾಡುವುದನ್ನು ಮುಂದುವರಿಸುವ ಸರ್ಕಾರದ ಪ್ರಯತ್ನವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ ಮೋದಿ ಹೇಳಿದ್ದಾರೆ ಈ ಉಪಕ್ರಮಗಳು ಉದ್ಯೋಗ ಸೃಷ್ಟಿ ಒತ್ತಡಕ್ಕೆ ಒಳಗಾದ ಕ್ಷೇತ್ರಗಳ ಚೇತರಿಕೆ ಬಂಡವಾಳ ಹೂಡಿಕೆ ಖಾತರಿ ಉತ್ವಾದನೆ ಹೆಚ್ಚಳ ರಿಯಲ್ ಎಸ್ಟೇಟ್ ವಲಯ ಉತ್ತೇಜನ ಹಾಗೂ ಕೃಷಿ ಅಭಿವೃದ್ದಿಯಲ್ಲಿ ನೆರವಾಗಲಿದೆ ಎಂದು ಪ್ರಧಾನಮಂತ್ರಿ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ

ಇಂಧನ ಬಳಕೆ ಪ್ರಮಾಣದಲ್ಲಿ ಸುಧಾರಣೆ ಸರಕು ಸೇವಾ ತೆರಿಗೆ ಸಂಗ್ರಹದಲ್ಲಿ ಹೆಜ್ವಳ ಬ್ಯಾಂಕ್ಗಳ ಸಾಲ ಮರು ಪಾವತಿಯಲ್ಲಿ ಏರಿಕೆ ಹಾಗು ವಿದೇಶಿ ಹೂಡಿಕೆ ಪ್ರಮಾಣದಲ್ಲಿ ಗಣನೀಯ ಹೆಚ್ವಳವಾಗಿರುವ ಓನ್ನೆಲೆಯಲ್ಲಿ ಆರ್ಥಿಕ ಬೆಳವಣಿಗೆ ಸುಧಾರಣೆಯತ್ತ ಸಾಗಿದೆ ಎಂದು ಅವರು ಹೇಳಿದರು ಗಡಿಯಾಚೆಗಿನ ವಲಸೆ ತಪ್ಪಿಸಲು ಗಡಿಭಾಗಕ್ಕೆ ಹೊಂದಿಕೊಂಡಿರುವ ಎಲ್ಲ ಗ್ರಾಮಗಳಲ್ಲಿ ಕಟ್ಟುನಿಟ್ಟಿನ ತಪಾಸಣಾ ವ್ಯವಸ್ಥೆ ಮತ್ತು ಭದ್ರತೆಗಾಗಿ ಅಗತ್ತ ಮೂಲಸೌಕರ್ಯ ಒದಗಿಸಲಾಗುವುದು ಎಂದು ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ ಗುಜರಾತ್ನ ಕಚ್ ಜಿಲ್ಲೆಯ ಧೋರ್ದೋ ಗ್ರಾಮದಲ್ಲಿ ಶರದ್ ವಿಸ್ತಾರ್ ವಿಕಾಸೋತ್ಸವ ಕಾರ್ಯಕ್ರಮಕ್ಕೆ ನಿನ್ನೆ ಚಾಲನೆ ನೀಡಿದ ಅವರು ಗಡಿಭಾಗದ ಗ್ರಾಮಗಳಲ್ಲಿನ ಜನರು ಗುಣಮಟ್ಟದ ಜೀವನಶೈಲಿ ನಡೆಸಲು ಉತ್ತಮ ಮೂಲಸೌಕರ್ಯ ಒದಗಿಸಲಾಗುವುದು ಇದರಿಂದ ಗಡಿಭಾಗಗಳು ಮತ್ತಷ್ಟು ಸುರಕ್ಷಿತವಾಗಲಿವೆ ಎಂದು ತಿಳಿಸಿದರು ಗಡಿಯಾಚೆಗಿನ ವಲಸೆ ಮತ್ತು ಒಳನುಸುಳುವಿಕೆ ತಪ್ಪಿಸಲು ಗಡಿಗ್ರಾಮಗಳಲ್ಲಿ ಮೂಲಸೌಕರ್ಯಗಳ ಅಭಿವ್ಯದ್ದಿ ಅತ್ಯಗತ್ತ ಎಂದ ಸಚಿವರು ಆಂತರಿಕ ಭದ್ರತೆ ಬಲಪಡಿಸದೆ ದೇಶದ ಅಭಿವೃದ್ಧಿ ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದರು

ಬಿಎಸ್ಎಫ್ ಮತ್ತು ಸೇನಾ ಆಸ್ಪತ್ರೆಗಳಲ್ಲಿ ಗಡಿಭಾಗದ ಜನರಿಗೆ ಚಿಕಿತ್ಸೆ ನೀಡಲಾಗುವುದು ಎಂದು ಸಚಿವರು ತಿಳಿಸಿದರು

ಕನ್ನಡದ ಖ್ಯಾತ ಪತ್ರಕರ್ತ ಮತ್ತು ಜನಪ್ರಿಯ ಲೇಖಕ ರವಿಬೆಳಗೆರೆ ಕಳೆದ ಮಧ್ಯರಾತ್ರಿ ಬೆಂಗಳೂರಿನಲ್ಲಿ ನಿಧನರಾಗಿದ್ದಾರೆ

ಪ್ರಕ್ರಿಕೆಯಲ್ಲದೆ ಪಲವಾರು ಮಸ್ತಕಗಳು ಕಿರುತೆರೆ ಕಾರ್ಯಕ್ರಮಗಳಲ್ಲೂ ಸ್ಕಿಯವಾಗಿ ತಮ್ಮ ಸೃಜನಶೀಲತೆ ಮೆರೆದಿದ್ದ ರವಿ ಬೆಳಗೆರೆ ಕೆಲವು ಧಾರವಾಹಿ ಹಾಗೂ ಚಲನಚಿತ್ರಗಳಲ್ಲಿ ನಟಿಸಿದ್ದರು

ಸುಧಾಕರ್ ತಿಳಿಸಿದ್ದಾರೆ ವಿಧಾನಸೌಧದಲ್ಲಿ ಮಾಜಿ ಆರೋಗ್ಯ ಸಚಿವರು ಹಾಗೂ ವೈದ್ಯಕೀಯ ಶಿಕ್ಷಣ ಇಲಾಖೆ ಸಚಿವರು ಹಾಗೂ ವೈದ್ಯ ಶಾಸಕರೊಂದಿಗೆ ಸಭೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರಾಥಮಿಕ ಆರೋಗ್ಡ ವಲಯದಲ್ಲಿ ನೂತನ ನಿಯಮ ರೂಪಿಸಲಾಗುವುದು ಎಂದರು

ಆದರೆ ಕೆಲ ಜಿಲ್ಲೆಗಳಲ್ಲಿ ಈ ನಿಯಮದಂತೆ ಆಸ್ಪತ್ರೆ ಇಲ್ಲ ವಿಶ್ವಬ್ಯಾಂಕ್ ಸಹಕಾರದಿಂದ ಮೂರು ವರ್ಷಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಪಿಎಚ್ಸಿಗಳನ್ನು ನಿರ್ಮಿಸಲಾಗುವುದು ಎಂದರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಂದ ಆರಂಭವಾಗಿ ದೊಡ್ಡ ಆಸ್ವತ್ರೆಗಳವರೆಗೂ ಗುಣಮಟ್ಟದಲ್ಲಿ ರಾಜಿಯಾಗದಂತೆ ಕ್ರಮ ಕೈಗೊಳ್ಳಬೇಕಿದೆ ಇದಕ್ಕಾಗಿ ಸಮಗ್ರವಾದ ಹೊಸ ನೀತಿಯನ್ನು ರೂಪಿಸಲಾಗುತ್ತಿದೆ ಕೆಲ ವೈದ್ಯರು ಗ್ರಾಮೀಣ ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸಲು ಒಂದೇಟು ಹಾಕುತ್ತಾರೆ ಆರೋಗ್ಯ ಸಿಬ್ಬಂದಿ ಸೇವೆ ಸಲ್ಲಿಸುವ ಪ್ರದೇಶದ ಆಧಾರದಲ್ಲಿ ಬಡ್ತಿ ವೇತನ ಮಕ್ಕಳಿಗೆ ಶಿಕ್ಷಣ ನೀಡುವ ಅಂಶಗಳನ್ನು ಈ ಹೊಸ ನೀತಿಯಲ್ಲಿ ಸೇರಿಸಲಾಗುವುದು ಎಂದು ಸಚಿವರು ವಿವರಿಸಿದರು ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ಪ್ರತಿ ಜಿಲ್ಲೆಯಲ್ಲಿ ವೈದ್ಯಕೀಯ ಕಾಲೇಜು ನಿರ್ಮಿಸುವ ಉದ್ದೇಶವಿದ್ದು ಅದಕ್ಕೆ ತಕ್ಕಂತೆ ನೀತಿಯಲ್ಲಿ ಬದಲಾವಣೆ ತರಲಾಗುವುದು ಎಂದು ಅವರು ತಿಳಿಸಿದರು

ದೇಶದಲ್ಲಿ ಪರಿಣಾಮಕಾರಿ ಕ್ರಮಗಳಿಂದಾಗಿ ಕೊರೊನಾ ಸೋಂಕಿನ ಸಂಖ್ಯೆ ಮತ್ತು ಸೋಂಕಿನಿಂದ ಸಾವನ್ನಪ್ಪುತ್ತಿರುವವರ ಪ್ರಮಾಣ ಕಡಿಮೆಯಾಗಿದೆ